ಜತೆಗೆ ರಕ್ಷಣಾ ಮತ್ತು ಅಭಿವ್ಯದ್ದಿ ಯೋಜನೆಗೆ ಸಂಬಂಧಿಸಿದ ಎರಡು ಪ್ರಮುಖ ಘೋಷಣೆಗಳನ್ನು ಹೊರಡಿಸಿವೆ ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಬಲವರ್ಧನೆಗೆ ಉಭಯ ರಾಷ್ಟಗಳ ರಕ್ಷಣಾ ಸಚಿವರು ಮತ್ತು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಎರಡೆರಡು ಬಾರಿ ಮಾತುಕತೆ ನಡೆಸಲು ಒಪ್ಪಿಗೆ ಸೂಚಿಸಿವೆ ಶ್ವಂಗಸಭೆಯ ನಂತರ ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಪ್ರಧಾನಿ ಮೋದಿ ವಿಶ್ವತಾಂತಿ ಮತ್ತು ಸ್ಟಿರತೆ ಕಾಪಾಡುವ ನಿಟ್ಲಿನಲ್ಲಿ ಎರಡೂ ಸಚಿವಾಲಯಗಳು ಎರಡೆರಡು ಬಾರಿ ಮಾತುಕತೆ ನಡೆಸಲು ಒಪ್ಪಿಗೆ ಸೂಚಿಸಲಾಗಿದೆ ಡಿಜಟಲ್ ತಂತ್ರಜ್ಞಾನ ಸೈಬರ್ಸ್ಪೇಸ್ ಆರೋಗ್ಕ ರಕ್ಷಣಾ ಸಾಗರ ಮತ್ತು ಬಾಹ್ಕಾಕಾತ ವಿಜ್ಞಾನ ಕ್ಷೇತ್ರದಲ್ಲಿ ನಿಕಟ ಪಾಲುದಾರಿಕೆ ಹೊಂದಲು ಉಭಯ ರಾಷ್ಷಗಳು ಒಪ್ಪಿಕೊಂಡಿವೆ ಎಂದರು ಈ ಮಧ್ಯೆ

ಭಾರತ ಮತ್ತು ಕತಾರ್ ನಡುವೆ ಸಂಬಂಧ ಬಲವರ್ಧನೆಗೆ ಅಗತ್ಯವಾದ ತಳಪದಿಯನ್ನು ರೂಪಿಸುವಂತೆ ಜಂಟಿ ಆಯೋಗಕ್ಕೆ ಜವಾಬ್ದಾರಿ ವಹಿಸಲಾಗಿದೆ ಉದ್ದೇಶಿತ ಜಂಟಿ ಆಯೋಗವು ಅರ್ಥಿಕ ವಾಣಿಜ್ಯ ಸಾಂಸ್ವತಿಕ ವೈಜ್ವಾನಿಕ ತಂತ್ರಜ್ಞಾನ ಮಾಹಿತಿ ತಂತ್ರಜ್ಞಾನ ಮತ್ತು ಶೈಕ್ಷಣಿಕ ವಲಯದಲ್ಲಿ ಸಂಬಂಧ ಬಲವರ್ಧನೆ ಕುರಿತು ನೆಲೆಗಟ್ಟು ರೂಪಿಸಲಿದೆ ವಿವಿಧ ಕ್ಷೇತ್ರಗಳ ಮಾಹಿತಿ ಮತ್ತು ಪರಿಣತಿ ವಿನಿಮಯ ಮಾಡಿಕೊಳ್ಳುವ ಜವಾಬ್ದಾರಿಯನ್ನು ಸಪ ಜಂಟಿ ಆಯೋಗಕ್ಷೆ ವಹಿಸಲಾಗಿದೆ

ಮಖ್ಯ ನ್ನಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಮೂವರು ನ್ಲಾಯಮೂರ್ತಿಗಳಿದ್ದ ಪೀಠವು ಈ ನಿರ್ಧಾರ ತೆಗೆದುಕೊಂಡಿದೆ ಸೂಕ್ತ ನ್ನಾಯಪೀಠವು ಜನವರಿ ಮೊದಲ ವಾರದಲ್ಲಿ ದಿನಾಂಕ ನಿಗದಿಪಡಿಸಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ತಿಳಿಸಿದ್ದಾರೆ ನ್ನಾಯಮೂರ್ತಿಗಳಾದ ಎಸ್

ಕೌಲ್ ಮತ್ತು ಕೆ ಎಂ ಜೋಸೆಫ್ ಅವರನ್ನು ಒಳಗೊಂಡ ಪೀಠ ಇಂದು ಈ ಅರ್ಜಿಗಳನ್ನು ಕ್ಕೆಗೆತ್ತಿಕೊಂಡು ನಂತರ ವಿಚಾರಣೆ ಮುಂದೂಡಿತು

ರಕ್ಷಣಾ ಉತ್ಪನ್ನಗಳ ತಯಾರಿಕಾ ಸಾಮರ್ಥ್ಯವನ್ನು ದೇಶೀಯವಾಗಿ ಹೆಚ್ಚಿಸಲು ಭಾರತಕ್ಕೆ ಕಾಲ ಬಂದಿದೆ ಎಂದು ಭೂಸೇನೆ ಮುಖ್ಯಸ್ವ ಜನರಲ್ ಬಿಪಿನ್ ರಾವತ್ ತಿಳಿಸಿದ್ದಾರೆ ದೆಹಲಿಯಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ದೇಶದ ರಕ್ಷಣಾ ಪಡೆ ಪರಿವರ್ತನೆಯ ಹಂತದಲ್ಲಿದೆ ಬೃಹತ್ ಸಂಖ್ಕೆಯ ಶಸ್ತಾಸ್ತ ವ್ವವಸ್ಟೆಯನ್ನು ಮೇಲ್ವರ್ಜೆಗೇರಿಸುವ ಅಗತ್ಯವಿದೆ ಭಾರತವು ಅಪಾರ ಪ್ರಮಾಣದ ಶಸ್ತಾಸ್ತ ವ್ಯವಸ್ಥೆಗಳು ಮತ್ತು ಸಾಧನ ಸಲಕರಣೆಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಬ್ರೆಜಿಲ್ ಚಿಲಿ ವಿಯಾಟ್ನಾಂ ಸೇರಿದಂತೆ ನಾನಾ ರಾಷ್ಟಗಳಿಂದ ಭಾರತವು ರಕ್ಷಣಾ ಉತ್ಪನ್ನಗಳ ಉತ್ಪಾದನೆಗೆ ಸಹಭಾಗಿತ್ವ ಹೊಂದಿದೆ ಆ ರಾಷ್ಲಗಳು ಭಾರತಕ್ಕೆ ತಂತ್ರಜ್ಞಾನ ವಿನಿಮಯ ಮಾಡಿಕೊಳ್ಳಲು ಅತೀವ ಆಸಕ್ತಿ ತೋರಿವೆ ಈ ನಿಟ್ಲಿನಲ್ಲಿ ಭಾರತದಲ್ಲಿ ರಕ್ಷಣಾ ಕಾರಿಡಾರ್ ಸದ್ಯದಲ್ಲೇ ಆರಂಭವಾಗಲಿದೆ ಎಂಬುದನ್ನು ತಿಳಿಸಲು ಹೆಮ್ಮೆ ಎನಿಸುತ್ತಿದೆ ಎಂದರು ದೇಶೀಯವಾಗಿ ತಯಾರಿಸಲಾಗುವುದು ರಕ್ಷಣಾ ಉತ್ಪನ್ನಗಳಿಗೆ ಆಧುನಿಕ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳಲಾಗುವುದು ಎಂದು ರಾವತ್ ತಿಳಿಸಿದರು

ಪಾಟ್ನಾ ಹೈಕೋರ್ಟ್ ಮತ್ತು ಕೆಳ ನ್ನಾಯಾಲಯ ಮಧ್ಯಂತರ ಜಾಮೀನು ವರದಿಯನ್ನು ತಿರಸ್ತರಿಸಿದ ನಂತರ ಒಂದು ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಚಂದ್ರಕೇಖರ್ ವರ್ಮ ಅವರು ಇಂದು ನ್ನಾಯಾಲಯದ ಮುಂದೆ ಶರಣಾದರು ಶಸ್ತಾಸ್ತ ಕಾಯ್ಲೆಯಡಿ ಸಿಬಿಐ ಚಂದ್ರಶೇಖರ್ ವರ್ಮ ವಿರುದ್ದ ಎಫ್ಐಆರ್ ದಾಖಲಿಸಿದ್ದ ಹಿನ್ನೆಲೆಯಲ್ಲಿ ಪೊಲೀಸರು ಬಂಧನ ವಾರೆಂಟ್ ಹೊರಡಿಸಿದ್ದರು

ಮುಖ್ಯಮಂತ್ರಿ ಸರ್ಬಾನಂದ್ ಸೋನೋವಾಲ್ ಮತ್ತು ಕೇಂದ್ರ ಆರೋಗ್ಗ ಸಚಿವ ಜೆ

ಸಾರ್ವಜನಿಕ ಆರೋಗ್ಯ ರಂಗವನ್ನು ಉತ್ತಮಗೊಳಿಸುವ ನಿಟ್ಸನಲ್ಲಿ ವಿವಿಧ ರಾಜ್ಯಗಳು ಮತ್ತು ಸಂಘಸಂಸ್ಟೆಗಳು ಅಳವಡಿಸಿಕೊಂಡಿರುವ ಉತ್ತಮ ಆರೋಗ್ಯ ಸೇವೆಗಳ ಬಗ್ಗೆ ಮಾಹಿತಿ ವಿನಿಮಯ ಮಾಡಿಕೊಳ್ಳುವುದು ಈ ಸಮಾವೇಶದ ಉದ್ದೇಶವಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಆರೋಗ್ತ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಾರ್ವಜನಿಕ ಆರೋಗ್ತ ತಜ್ಜರು ಅಭಿವೃದ್ದಿ ಪಾಲುದಾರ ಸಂಘಟನೆಗಳ ಪ್ರತಿನಿಧಿಗಳು ಶ್ಲೆಕ್ಷಣಿಕ ಸಂಸ್ಟೆಗಳ ತಜ್ಞರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಬಂಗ್ಕಾ ದ್ವೀಪದ ಪಂಗ್ಕಲ್ ಪಿನಾಂಗ್ಗೆ ವಿಮಾನ ತೆರಳುತಿತ್ತು

ದೆಹಲಿಯ ಕ್ಯಾಪ್ಲನ್ ಸುನೇಜಾ ಅವರು ಜಕಾರ್ತಾ ನಿವಾಸಿಯಾಗಿದ್ದರು ವಿಮಾನ ಅಪಘಾತದಲ್ಲಿ ಭವ್ದೆ ಸುನೇಜಾ ಅವರು ಮೃತಪಟ್ಟದ್ದಾರೆ ಎಂದು ಜಕಾರ್ತದಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ದ್ವಢಪಡಿಸಿದೆ

ಮತದಾರರನ್ನು ಮತಗಟ್ಟಿಗೆ ಕರೆದುಕೊಂಡು ಹೋಗಲು ಹಾಗೂ ಮತಗಟ್ಟೆಯಿಂದ ಮನೆಗೆ ಬಿಡಲು ಆಯೋಗವು ವಾಹನ ಸೌಲಭ್ಯ ವ್ಯವಸ್ಥೆ ಮಾಡಲಿದೆ ಪ್ರಾಯೋಗಿಕ ಯೋಜನೆಯಾಗಿ ದೇಶದಲ್ಲೇ ಮೊದಲ ಬಾರಿಗೆ ಚುನಾವಣಾ ಆಯೋಗವು ಕರ್ನಾಟಕದಲ್ಲಿ ವಾಹನ ಸೌಕರ್ನ ಒದಗಿಸಲು ಮುಂದಾಗಿದೆ